ಇಬ್ಲರು ಬಾಲಕಿಯರಿಗೆ ಗಂಭೀರ ಗಾಯಗಳಾಗಿವೆ

ಭಾರತದ ಪಡೆ ತಕ್ಕ ಪ್ರತ್ನುತ್ತರ ನೀಡುತ್ತಿವೆ ಎಂದು ಮೂಲಗಳು ತಿಳಿಸಿವೆ

ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದಾಗ ಬಸ್ನ ಚಕ್ರ ಸ್ವೋಟಗೊಂಡ ಕಾರಣ ಚಾಲಕನು ನಿಯಂತ್ರಣ ತಪ್ಪಿ ಬಸ್ ನದಿದಂಡೆಗೆ ಉರುಳಿ ಈ ದುರ್ಘಟನೆ ಸಂಭವಿಸಿದೆ

ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಮ್ಯಾಜಿಸ್ಟೇಟ್ ರಾಜೀವ್ ರೋಶನ್ ತಿಳಿಸಿದ್ದಾರೆ ಈ ಬಸ್ ಮುಝಾಫರ್ಪುರದಿಂದ ರನ್ನಿಸೆಡ್ಪುರಕ್ಕೆ ಸಂಚರಿಸುತ್ತಿತ್ತು ಈ ದುರ್ಘಟನೆಗೆ ತೀವ್ರ ಶೋಕ ವ್ಯಕ್ತಪಡಿಸಿರುವ ಮುಖ್ಣಮಂತ್ರಿ ನಿತೀಶ್ ಕುಮಾರ್ ಅವರು ಫಟನೆಯಲ್ಲಿ ಮೃತಪಟ್ಟ ಕುಟುಂಬದ ಸದಸ್ಟರಿಗೆ ತಲಾ ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಬಿದ್ದಾರೆ ಹಾಗೆಯೇ ಗಾಯಗೊಂಡ ಪ್ರಯಾಣಿಕರಿಗೆ ಉಚಿತ ಚಿಕಿತ್ಸೆ ನೀಡುವಂತೆ ಸಂಬಂಧಪಟ್ಷ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಪುರಿಯಲ್ಲಿನ ರಾಷ್ಟೀಯ ಸಂಸ್ಕತಿ ಸಂಸ್ಕಾನದ ಶತಮಾನೋತ್ಸವ ಸಮಾರಂಭದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಪಾಲ್ಗೊಂಡಿದ್ದರು

ಆದಿ ಶಂಕರಾಚಾರ್ಯರ ಕಾಲದಲ್ಲಿ ಭಾರತವನ್ನು ಒಗ್ಗೂಡಿಸಿದ ಭಾಷೆ ಸಂಸ್ಕತ ಎಂದು ಸಂಸ್ಕತ ಭಾಷೆಯ ಮಹತ್ವ ತಿಳಿಸಿದರು ಪುರಿಯಲ್ಲಿ ಜನಿಸಿದ ಸ್ವಾತಂತ್ರ್ತ ಹೋರಾಟಗಾರರಾದ ಜಯಿ ರಾಜ್ಗುರು ಉತ್ತಲ್ ಮಣಿ ಗೋಪಬಂಧು ಮೊದಲಾದವರು ಸಂಸ್ಟತ ವಿದ್ವಾಂಸರಾಗಿದ್ದರು ಎಂದು ಸ್ನರಿಸಿದರು ಅವರು ಈ ಬೆಳಗ್ಗೆ ಪುರಿಯ ಜಗನ್ನಾಥ ದೇವಾಲಯಕ್ಕೆ ಭೇಟ ನೀಡಿದರು ಇದೇ ಸಂದರ್ಭದಲ್ಲಿ ಅವರು ಭಗವಾನ್ ಜಗನ್ನಾಥರ ಸ್ಮರಣಾರ್ಥ ನಬಕಳೇಬರ ಹಬ್ಬದ ಸಂದರ್ಭದಲ್ಲಿ ಒಂದು ಸಾವಿರ ರೂಪಾಯಿ ಮತ್ತು ಹತ್ತು ರೂಪಾಯಿಗಳ ನಾಣ್ಣ ಬಿಡುಗಡೆ ಮಾಡಿದರು ಒಡಿಶಾಗೆ ಎರಡು ದಿನಗಳ ಭೇಟಿಯಲ್ಲಿರುವ ಕೋವಿಂದ್ ನಿನ್ನೆ ರಾತ್ರಿ ಭುವನೇಶ್ವರ್ ತಲುಪಿದ್ದರು ಇಂದು ಮಧ್ಯಾಪ್ನ ಭುವನೇಶ್ವರದ ಐಐಟಿಯ ಫಟಿಕೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿ ರಸಾಯನ ತಂತ್ರಜ್ಞಾನ ಸಂಸ್ಥೆಯ ಭಾರತೀಯ ತೈಲ ನಿಗಮವನ್ನು ಉದ್ವಾಟಿಸಲಿದ್ದಾರೆ ಅಂತರ್ಜಾಲದ ಮೂಲಕ ಸೇವೆ ಪಡೆಯುವ ಸಂದರ್ಭದಲ್ಲಿ ವೈಯಕ್ತಿಕ ಆಧಾರ್ ಸಂಖ್ಯೆ ನೀಡಬೇಕಾದಾಗ ಮುನ್ನೆಚ್ಚರಿಕೆ ವಹಿಸುವಂತೆ ವಿಶಿಷ್ಟ ಗುರುತು ಪ್ರಾಧಿಕಾರ ನಾಗರಿಕರಲ್ಲಿ ಮನವಿ ಮಾಡಿದೆ ಈ ಸಂಬಂಧ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ದು ಆಧಾರ್ ವ್ಯವಸ್ಥೆ ಸದೃಢವಾಗಿದೆ ಆದರೆ ಇಂಟರ್ನೆಟ್ ಮೂಲಕ ಮುದ್ರಿತ ಆಧಾರ್ ಕಾರ್ಡ್ಗಳನ್ನು ರವಾನಿಸುವಾಗ ಇಲ್ಲವೆ ಹೋಸ್ಟ್ ಮಾಡುವಾಗ ಎಚ್ಚರಿಕೆ ವಹಿಸಬೇಕು ಎಂದಿದೆ

ಇತ್ತೀಚೆಗೆ ಆಧಾರ್ ಮಾಹಿತಿ ಕೆಲ ವೆಬ್ ಸೈಟ್ಗಳಲ್ಲಿ ಪ್ರಕಟವಾಗಿದ್ದು ಗೂಗಲ್ ಸರ್ಚ್ ಸಂದರ್ಭದಲ್ಲಿ ಕೆಲವರ ವ್ವೆಯಕ್ತಿಯ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಪ್ರಾಧಿಕಾರ ಈ ಸ್ಪಷ್ಟನೆ ನೀಡಿದೆ

ನಿನ್ನೆ ರಾತ್ರಿ ವಿದೇಶದಿಂದ ಹಿಂದಿರುಗಿದ ಕೂಡಲೇ ಈ ಕುರಿತ ಗೆಜ್ಲಿಟ್ ಪ್ರಕಟಣೆಗೆ ಸಹಿ ಹಾಕಿ ಸಾರ್ವಜನಿಕ ಸುರಕ್ಷತೆ ಪರಿಶೀಲಿಸಿದ ನಂತರ ತುರ್ತು ಪರಿಸ್ಥಿತಿ ಹೇರಿಕೆ ರದ್ದುಪಡಿಸಲಾಗಿದೆ ಎಂದು ಸಿರಿಸೇನಾ ತಿಳಿಸಿದ್ದಾರೆ ಕಳೆದ ಕೆಲವು ದಿನಗಳ ಹಿಂದೆ ನಡೆದ ಗಲಭೆಯಲ್ಲಿ ಇಬ್ಬರು ಮೃತಪಟ್ಟು ಮುಸಲ್ಲಾನರಿಗೆ ಸಂಬಂಧಿಸಿದ ಆಸ್ತಿ ಪಾಸ್ತಿ ಮತ್ತು ಮಸೀದಿಗಳಿಗೆ ಹಾನಿಯಾಗಿತ್ತು ರಷ್ಟಾದಲ್ಲಿ ಅಧ್ಯಕ್ಷೀಯ ಚುನಾವಣೆಗೆ ಮತದಾನ ಪ್ರಗತಿಯಲ್ಲಿದೆ

ಅಂದಿನಿಂದ ಪ್ರಧಾನಿ ಹುದ್ದೆ ಅಥವಾ ಅಧ್ಯಕ್ಷ ಹುದ್ದೆ ಅಲಂಕರಿಸಿದ್ದು ಇನ್ನೂ ಆರು ವರ್ಷಗಳ ಕಾಲ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಆಶಯ ಹೊಂದಿದ್ದಾರೆ ಪಂಜಾಬ್ ಆಮ್ ಆದ್ಮಿ ಪಕ್ಷದಲ್ಲಿ ಉಂಟಾಗಿರುವ ಬಿಕ್ಕಟ್ಟನ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠ ಹಾಗೂ ರಾಷ್ಟೀಯ ಸಂಚಾಲಕ ಅರವಿಂದ್ ಕೇಜ್ರವಾಲ್ ಪಕ್ಷದ ಶಾಸಕರು ಮತ್ತು ನಾಯಕರ ಸಭೆಯನ್ನು ದೆಹಲಿಯಲ್ಲಿಂದು ಕರೆದಿದ್ದಾರೆ ಪಂಜಾಬ್ ಆಮ್ ಆದ್ಮಿ ಪಕ್ಷದ ಬಹುತೇಕ ಶಾಸಕರು ಪಕ್ಷದಿಂದ ಹೊರ ಬಂದು ಪ್ರತ್ಯೇಕಗೊಳ್ಳಲು ತೀರ್ಮಾನಿಸಿರುವ ಹಿನ್ನೆಲೆಯಲ್ಲಿ ಈ ಸಭೆ ಆಯೋಜಿಸಲಾಗಿದೆ ಪಂಜಾಬ್ನ ಮಾಜಿ ಸಚಿವ ಹಾಗೂ ಶಿರೋಮಣಿ ಅಕಾಲಿದಳ ಪಕ್ಷದ ಮುಖಂಡ ಬಿಕ್ರಮ್ ಸಿಂಗ್ ಮಜಿಥಿಯಾ ಅವರಿಗೆ ಅರವಿಂದ್ ಕೇಜ್ರವಾಲ್ ಕ್ಷಮಾಪಣೆ ಕೋರಿದ ಹಿನ್ನೆಲೆಯಲ್ಲಿ ಪಂಜಾಬ್ನ ಆಮ್ ಆದ್ಮಿ ಪಕ್ಷದ ಫಟಕದಲ್ಲಿ ಅಸಮಾಧಾನ ಸ್ವೋಟಗೊಂಡಿದೆ ಕ್ಷಮಾಪಣೆ ಕೋರಿದ್ದು ಅತೀವ ನೋವು ತಂದಿದ್ದು

ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಆಂಧಪ್ರದೇಶದ ಶ್ರೀಶೈಲಂನಲ್ಲಿ ಆಯೋಜಿಸಲಾದ ಸಮಾರಂಭದಲ್ಲಿ ವಿಡಿಯೋ ಕಾನ್ವರೆನ್ಸ್ ಮೂಲಕ ನವದೆಹಲಿಯಲ್ಲಿ ನಿನ್ನೆ ಮಾತನಾಡಿದ ಅವರು ಜನರಿಗಿರುವ ಅಧಿಕಾರವನ್ನು ಸರ್ಕಾರ ಅರ್ಥಮಾಡಿಕೊಂಡಿದ್ಲು ಜನಾಧಿಕಾರಕ್ಕೆ ಮಹತ್ವ ನೀಡಲಿದೆ ಎಂದರು

ರಸ್ತೆ ರೈಲು ಸಂಪರ್ಕ ರೈಲ್ವೆ ವಿದ್ಯುದೀಕರಣ ಪ್ರಕ್ರಿಯೆ ದುಪ್ಪಟ್ಟಾಗಿದೆ ಈ ವಲಯದಲ್ಲಿ ಹಗಲು ಇರುಳು ಕೆಲಸ ನಡೆಯುತ್ತಿದೆ ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಒಂದು ಕೋಟ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ

ಯುಗಾದಿ ಎಂದರೆ ಅದು ಹೊಸ ಯುಗದ ಆರಂಭ ಈ ಹಬ್ಬ ಹೊಸ ನಿರೀಕ್ಷೆ ಮತ್ತು ವಿಶ್ವಾಸವನ್ನು ಮೂಡಿಸುತ್ತದೆ ಈ ವಿಶೇಷ ಹಬ್ಬ ಮಾನವನ ಬದುಕಿನ ಆರಂಭವಾಗಿದ್ದು

ರ್ಲೆಲ್ವೆ ಸಚಿವ ಪಿಯೂಷ್ ಗೋಯಲ್ ವಾರಾಣಸಿ ಮತ್ತು ಉಜ್ಲಯಿನಿ ನಡುವೆ ಹೊಸ ರೈಲು ಸೇವೆ ಫೋಷಿಸಿದ್ದಾರೆ ಮಹಾಕಾಲ ಎಕ್ಸ್ಪ್ರೆಸ್ ರೈಲು ದೇಶದ ಎರಡು ಪ್ರಮುಖ ಜ್ಜೋರ್ತಿಲಿಂಗ ಕ್ಷೇತ್ರಗಳನ್ನು ಸಂಪರ್ಕಿಸಲಿದೆ ಫತೇಹಾಬಾದ್ ಮತ್ತು ಉಜ್ಜಯಿನಿ ನಡುವಣ ರೈಲು ಹಳೀಗಳನ್ನು ವಿಸ್ತರಿಸುವ ಯೋಜನೆಗೆ ಲೋಕಸಭಾಧ್ಯಕ್ಷ ಸುಮಿತ್ರಾ ಮಹಾಜನ್ ಹಾಗೂ ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ಅವರೊಂದಿಗೆ ಪಿಯೂಷ್ ಗೋಯಲ್ ಚಾಲನೆ ನೀಡಿದ್ದಾರೆ

ಪಂಜಾಬ್ ನ್ವಾಷನಲ್ ಬ್ಬಾಂಕ್ನ ಮಾಜಿ ಉಪ ಶ್ರಧಾನ ವ್ವವಸ್ಥಾಪಕ ಗೋಖುಲ್ ನಾಥ್ ಶೆಟ್ಟಿ ಏಕ ಗವಾಕ್ಷಿ ವಿಭಾಗದ ಮುಖ್ಯಸ್ವರಾಗಿದ್ದ ಮನೋಜ್ ಖರಾಟ್ ಮತ್ತು ಬ್ಯಾಂಕ್ನ ಆಗಿನ ಮುಖ್ಯ ವ್ಯವಸ್ಥಾಪಕ ಫಾರೆಕ್ಸ್ ವಿಭಾಗದ ಬಚ್ಚು ತಿವಾರಿ ಅವರು ನ್ವಾಯಾಂಗ ಬಂಧನಕ್ಕೆ ಒಳಗಾದ ಪ್ರಮುಖರಾಗಿದ್ದಾರೆ

ರಾಜಧಾನಿ ಮತ್ತು ಎಫ್